ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರೈಲು ಇಂದಿನಿಂದ ಪ್ರಯಾಣಿಕರಿಗೆ ಮುಕ್ತ ಪ್ರಯಾಣಿಕರ ದಟ್ಟಣೆ ತಗ್ಗಿಸುವ ವಿಶ್ಲಾಸ ಪ್ರಧಾನಮಂತಿ ನರೇಂದ ಮೋದಿ ಇಂದು ವಿಡಿಯೋ ಕಾನ್ಸರೆನ್ಸ್ ಮೂಲಕ ರಾಷ್ಟೀಯ ಮಾಪನಶಾಸ್ತ್ರ ಸಮಾವೇಶ ಉದ್ದೇಶಿಸಿ ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ರಾಷ್ಟೀಯ ಪರಮಾಣು ಕಾಲಮಾನ ಮತ್ತು ಭಾರತೀಯ ನಿರ್ದೇಶಕ ದ್ರಾವ್ಯ ಫಟಕವನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಜೊತೆಗೆ ರಾಷ್ಟೀಯ ಪರಿಸರ ಮಾನದಂಡಗಳ ಪ್ರಯೋಗಾಲಯಕ್ಕೆ ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ

ಇನ್ನು ಭಾರತೀಯ ಮಾನದಂದಗಳಿಗೆ ಅನುಗುಣವಾಗಿ ಗುಣಮಟ್ಟದ ಭರವಸೆಗಾಗಿ ಪ್ರಯೋಗಾಲಯಗಳ ಪರೀಕ್ಷೆ ಹಾಗೂ ಮಾಪನಾಂಕ ನಿರ್ಣಯವನ್ನು ಭಾರತೀಯ ನಿರ್ದೇಶಕ ದ್ರಾವ್ಯ ಬೆಂಬಲಿಸುತ್ತದೆ ಸುತ್ತುವರಿದ ಗಾಳಿ ಮತ್ತು ಕೈಗಾರಿಕಾ ಹೊರಸೂಸುವಿಕೆಯ ಮೇಲ್ವಿಚಾರಣಾ ಸಾಧನಗಳ ಪ್ರಮಾಣೀಕರಣದಲ್ಲಿ ರಾಷ್ಟೀಯ ಪರಿಸರ ಮಾನದಂಡಗಳ ಪ್ರಯೋಗಾಲಯ ಸ್ಲಾವಲಂಬನೆಗೆ ಸಹಾಯ ಮಾಡುತ್ತದೆ ನವದೆಹಲಿಯಲ್ಲಿಂದು ರೈತ ಸಂಘಟನೆಗಳ ಮುಖಂಡರು ಹಾಗೂ ಕೇಂದ್ರ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ

ಸಭೆಯ ವೇಳೆ ಕೇಂದ್ರ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ರೈತರ ಸಮಸ್ಯೆಗಳ ಇತ್ಯರ್ಥಕ್ಕೆ ಸರ್ಕಾರ ಬದ್ದವಿದೆ ಹಾಗೂ ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದ್ದರು ಸಭೆಯಲ್ಲಿ ಪರಿಸರ ಮತ್ತು ವಿದ್ಯುತ್ ಕಾಯ್ಗೆಗೆ ಸಂಬಂಧಿಸಿದಂತೆ ಸುಗ್ರೀವಾಜ್ಲೆ ಕುರಿತು ಚರ್ಚಿಸಲಾಯಿತು ಎಂದು ಹೇಳಿದ್ದರು ಜತೆಗೆ ಹಿಂದಿನಂತೆಯೇ ಕನಿಷ್ಡ ಬೆಂಬಲ ಬೆಲೆ ಮತ್ತು ಮಂದಿ ವ್ಯವಸ್ಥೆ ಮುಂದುವರೆಯಲಿದೆ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ದರಕ್ಕೂ ಕನಿಷ್ಠ ಬೆಂಬಲ ಬೆಲೆಗೂ ಇರುವ ಅಂತರ ಮೊದಲಾದ ಬೇಡಿಕೆಗಳ ಬಗ್ಗೆ ನಿರ್ಧಾರಕ್ಕೆ ಬರಲು ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದರು

ಪ್ರಸಾರ ಭಾರತಿಯ ಹಳೆಯ ಮುದ್ರಿಕೆಗಳು ಮತ್ತು ದಿದಿ ಕಿಸಾನ್ ಡಿಜಿಟಲ್ ವೇದಿಕೆಯಲ್ಲೂ ಸ್ಥಿರ ಪ್ರದರ್ಶನ ತೋರಿದ್ದು ಅಗ್ರ ಹತ್ತು ಸ್ಥಾನದಲ್ಲಿದೆ ಈಶಾನ್ಯ ಭಾರತದಲ್ಲೂ ಆಕಾಶವಾಣಿ ವಾರ್ತೆಗಳು ಅಗ್ರ ಹತ್ತು ಸ್ಥಾನದಲ್ಲಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕೈಬರ್ ಹೊಂದಿದೆ

ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ಪ್ರಸಾರವಾಗುವ ಸಂಸ್ಕೃತ ಕಾರ್ಯಕ್ರಮಗಳನ್ನು ಜನರು ಈ ಯುಟ್ಯೂಬ್ ವಾಹಿನಿಯ ಮೂಲಕ ಸುಲಭವಾಗಿ ನೋಡಬಹುದು ಕೇಳಬಹುದು ಆಕಾಶವಾಣಿದೂರದರ್ಶನದಲ್ಲಿ ಪ್ರಸಾರವಾದ ಸುಮಾರು ಒಂದೂವರೆ ಸಾವಿರ ರೇಡಿಯೋ ನಾಟಕಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದ್ದು ಇದೀಗ ಯುಟ್ಯೂಬ್ ವಾಹಿನಿಯಲ್ಲಿ ಲಭ್ಯವಿದೆ

ಈ ಯೋಜನೆ ಒಂದು ರಾಷ್ಟ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಕಾರ್ಯಕ್ರಮದ ವೇಳೆ ಕೇಂದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರೊಂದಿಗೆ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಉಪಸ್ಥಿತರಿರಲಿದ್ದಾರೆ

ಮೀ ಉದ್ದದ ಈ ಕೊಳವೆ ಮಾರ್ಗವನ್ನು ಜಿ ಎ ಐ ಎಲ್ ಇಂಡಿಯಾ ಲಿಮಿಟೆಡ್ ನಿರ್ಮಿಸಿದೆ

ಎನ್ ಜಿ ಮರುಹೊಂದಾಣಿಕೆ ಟರ್ಮಿನಲ್ ನಿಂದ ಎರ್ನಾಕುಲಂ ತ್ರಿಸ್ಸೂರ್ ಪಾಲಕ್ಕಾಡ್ ಮಲ್ಲಪುರಂ ಕೋಳಿಕೋಡ್ ಕಣ್ಣೂರು ಮತ್ತು ಕಾಸರಗೋದು ಜಿಲ್ಲೆಯ ಮೂಲಕ ಹಾದೂ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ನ್ವೆಸರ್ಗಿಕ ಅನಿಲವನ್ನು ಸಾಗಿಸುತ್ತದೆ

ಒಟ್ಲಾರೆ ಸೋಂಕಿತರ ಸಂಖ್ಯೆ

ಈ ಪ್ರದೇಶಗಳಲ್ಲಿ ಕೋವಿಡ್ ಸಾಂಕ್ರಾಮಿಕ ವಿರುದ್ದದ ಹೋರಾಟವನ್ನು ಮತ್ತಷ್ಟು ಪ್ರಬಲಗೊಳಿಸಲು ಮತ್ತು ತೀವ್ರಗೊಳಿಸಲು ಇದು ಸಹಾಯಕಾರಿಯಾಗಲಿದೆ

ಇದು ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆಪಡುವ ಕ್ಷಣವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತಾಗಿ ಟ್ಲೀಟ್ ಮಾಡಿರುವ ಪ್ರಧಾನಮಂತ್ರಿ ಇದೊಂದು ಐತಿಹಾಸಿಕ ಕ್ಷಣ ದೇಶವಾಸಿಗಳು ಬಹುದಿನಗಳಿಂದ ಕಾತರದಿಂದ ಕಾಯುತ್ತಿದ್ದ ಕ್ಷಣ ಈಗ ಒದಗಿ ಬಂದಿದೆ ಈ ಲಸಿಕೆಯ ಲಭ್ಯತೆಗಾಗಿ ಶ್ರಮಿಸಿರುವ ವಿಜ್ಞಾನಿಗಳ ಶ್ರಮವನ್ನು ದೇಶ ಸದಾ ಸ್ಮರಿಸುತ್ತದೆ ಎಂದು ನುದಿದಿದ್ದಾರೆ ಪುಣೆಯ ಸೆರಮ್ ಇನ್ಸಿಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ ಸಂಸ್ಣೆ ಲಸಿಕೆಯನ್ನು ಉತ್ಪಾದಿಸಿದೆ ಈ ಲಸಿಕೆಯ ತುರ್ತು ಬಳಕೆ ಮಾದಿಕೊಳ್ಳಲು ಔಷಧ ನಿಯಂತ್ರಣ ಘಟಕ ಒಪ್ಪಿಗೆ ನೀಡಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪದಿಸಿದ್ದಾರೆ ಬೆಂಗಳೂರು ಹ್ವದಯ ಭಾಗದಿಂದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಹಾಲ್ಟ್ ಸ್ಟೇಷನ್ಗೆ ಇಂದಿನಿಂದ ರೈಲು ಸೇವೆ ಆರಂಭವಾಗಿದೆ ಕೆಐಎ ಸಮೀಪದ ಹಾಲ್ಟ್ ಸ್ಟೇಷನ್ ನಲ್ಲಿ ರೈಲುಗಳ ವೇಳಾಪಟ್ಟಿ ಪ್ರಯಾಣಿಕರ ಆಸನ ವ್ಯವಸ್ಥೆ ಟಿಕೆಟ್ ಕೌಂಟರ್ ನಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ

ಈ ವೇಳೆ ಸಂಸದ ಪಿ ಸಿ ಮೋಹನ್ ಸೇರಿದಂತೆ ಮತ್ತಿತರರು ಇದಕ್ಕೆ ಸಾಕ್ಷಿಯಾದರು ವಿಮಾನಗಳ ದಟ್ಟಣೆ ಅವಧಿಗೆ ಅನುಗುಣವಾಗಿ ಈ ರೈಲುಗಳ ವೇಳಾಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ ವಿಮಾನಗಳು ಹೆಚ್ಚು ಸಂಚರಿಸುವ ವೇಳೆ ಉಪನಗರ ರೈಲುಗಳು ಕಾರ್ಯಚರಣೆ ಮಾಡಲಿವೆ

ಈ ಸಂಬಂಧ ಟ್ವೀಟ್ ಮಾಡಿರುವ ರೈಲ್ವೆ ಸಚಿವ ಪಿಯೂಶ್ ಗೋಯಲ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಹಾಲ್ಟ್ ಸ್ಟೇಷನ್ ರೈಲು ನಿಲ್ದಾಣ ಪ್ರಯಾಣಿಕರ ಸೇವೆಗೆ ಇಂದಿನಿಂದ ಮುಕ್ತವಾಗಿದೆ ಇದರಿಂದ ಲಕ್ಷಾಂತರ ಜನರಿಗೆ ಅನುಕೂಲವಾಗಲಿದ್ದು ಜನ ದಟ್ಟಣೆಯನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಮಾಹಿತಿ ನೀದಿದ್ದಾರೆ ಶೀಫ್ರ ಗುಣಮುಖರಾಗುವಂತೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಹಾರೈಸಿದ್ದಾರೆ